ಚೆನ್ನೈನಲ್ಲಿಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹೊರ ತಂದಿರುವ ಉಪರಾಷ್ಪಪತಿ ಎಂ

ಬಿಜೆಪಿಯ ಸಿದ್ದಾಂತಗಳನ್ನು ಆಳವಾಗಿ ಅಳವಡಿಸಿಕೊಂಡಿದ್ದರೂ ಕೂಡ ನಾಯ್ಡು ಅವರು ಮೇಲ್ವನೆಯಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ವ್ಯವಸ್ಥಿತ ಸಮತೋಲನ ಕಾಯ್ದುಕೊಳ್ಳುತಾರೆ ಎಂದು ಅಮಿತ್ ಶಾ ಮೆಚ್ಚುಗೆ ವ್ಲಕ್ಷಪಡಿಸಿದರು ನಾಳೆ ಶಾಂತಿಯುತ ಈದ್ ಆಚರಣೆಗೆ ಜಮ್ನು ಕಾಶ್ನೀರ ಆಡಳಿತ ಅಗತ್ಯ ತ್ರಮಗಳನ್ನು ಕೈಗೊಂಡಿದೆ ಈದ್ ಉಲ್ ಅಜಾ ಮುನ್ನ ದಿನವಾದ ಇಂದು ಜಮ್ಮ ಕಾಶ್ಮೀರ ರಾಜ್ಯಪಾಲ ಸತ್ಯಪಾಲ ಮಲ್ಲಿಕ್ ಶುಭಕೋರಿದ್ದಾರೆ ಸೌಹಾರ್ದತೆ ಭ್ರಾತೃತ್ವದ ಬಂಧಗಳನ್ನು ಬಲಗೊಳಿಸಲಿ ಎಂದು ಅವರು ತಮ್ಮ ಸಂದೇಶದಲ್ಲಿ ಆಶಿಸಿದ್ದಾರೆ ರಾಜ್ಯದಲ್ಲಿ ಶಾಂತಿ ಪ್ರಗತಿ ಮತ್ತು ಸಮೃದ್ದಿಗೆ ಅವರು ಪ್ರಾರ್ಥಿಸಿದ್ದಾರೆ

ಅವರ ಸುರಕ್ಷತೆಗೆ ಜಮ್ಮ ಕಾಶ್ವೀರ ಆಡಳಿತ ವಿಶೇಷ ಸಿದ್ದತೆ ಮಾಡಿದೆ ಎಲ್ಲಾ ಜಿಲ್ಲಾಧಿಕಾರಿಗಳು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದು ಅವರು ವಿಮಾನ ನಿಲ್ದಾಣಗಳಲ್ಲಿದ್ದು ಹಜ್ ಯಾತ್ರಿಕರ ಸುರಕ್ಷತೆಯ ನಿಗಾ ವಹಿಸಲಿದ್ದಾರೆ ವಿಮಾನ ನಿಲ್ದಾಣ ಮತ್ತು ಹಜ್ ಭವನದಲ್ಲಿ ವಿಶೇಷ ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲಾಗುವುದು ಸೂಕ್ಷ್ಮ ಸ್ಥಳಗಳಲ್ಲಿ ಮ್ಯಾಜಿಸ್ಟೇಟ್ಗಳನ್ನು ನಿಯೋಜಿಸಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಜಮ್ಮ ಮತ್ತು ಕಾಶ್ಮೀರಕ್ಕೆ ನೂರಾರು ವಲಸಿಗ ಕಾರ್ಮಿಕರು ಆಗಮಿಸುತ್ತಿದ್ದಾರೆ ಜಮ್ಮ ಹಾಗೂ ಕಾಶ್ಮೀರದ ಉದಂಪುರ್ ರೈಲ್ವೆ ನಿಲ್ದಾಣಗಳಿಗೆ ಅವರು ಬಂದಿಳಿಯುತ್ತಿದ್ದಾರೆ

ಪ್ರಯಾಣಿಕರನ್ನು ಅವರ ಸ್ವಳಗಳಗೆ ಕಳುಹಿಸಲು ವಿಶೇಷ ರೈಲುಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ರೈಲ್ವೆ ಮೂಲಗಳು ಆಕಾಶವಾಣಿಗೆ ತಿಳಿಸಿದೆ ಪ್ರಯಾಣಿಕರ ದಟ್ಟಣೆ ತಗ್ಗಿಸಲು ಎಲ್ಲಾ ರ್ನೆಲುಗಳಗೆ ಹೆಚ್ಚುವರಿ ದೋಗಿಗಳನ್ನು ಅಳವಡಿಸಲಾಗಿದೆ ಎಂದು ತಿಳಿಸಿದ್ದಾರೆ

ಪಾಕಿಸ್ತಾನ ತನ್ನ ಕಡೆಯಿಂದ ಸಂಜೋತಾ ಎಕ್ಸ್ಪ್ರೆಸ್ ರ್್ಲೆಲು ಸೇವೆ ರದ್ದುಪಡಿಸಿದ ಹಿನ್ನೆಲೆಯಲ್ಲಿ ಭಾರತೀಯ ರೈಲ್ವೆ ಸಹ ರೈಲು ಸೇವೆ ಸ್ಥಗಿತಗೊಳಿಸಿದೆ ಲಾಹೋರ್ ಮತ್ತು ಅಟ್ಲಾರಿ ನಡುವೆ ಪಾಕಿಸ್ತಾನ ಸಂಜೋತ ಎಕ್ಸ್ಪ್ರೆಸ್ ರೈಲುಸೇವೆ ರದ್ದುಪಡಿಸಿದೆ ಎಂದು ಉತ್ತರ ರೈಲ್ವೆ ತಿಳಿಸಿದೆ ಮೂರು ದಿನಗಳ ಚೀನಾ ಭೇಟಿಗಾಗಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬೀಜಿಂಗ್ ತಲುಪಿದ್ದಾರೆ ನಾಳೆಯಿಂದ ಅವರು ಚೀನಾ ನಾಯಕರೊಂದಿಗೆ ಅಧಿಕೃತ ಚರ್ಚೆ ನಡೆಸಲಿದ್ದಾರೆ ಶ್ರವಾಸದ ಅವಧಿಯಲ್ಲಿ ಸಚಿವರು ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗಿನ ಎರಡನೇ ಅನೌಪಚಾರಿಕ ಸಭೆಯಲ್ಲಿ ಪಾಲ್ಗೊಳ್ಳಲು ಚೀನಾ ಅಧ್ಯಕ್ಷ ಕ್ಷಿ ಜಿಂಗ್ಒಿಂಗ್ ಅವರ ಭಾರತ ಭೇಟಗಾಗಿನ ಸಿದ್ದತೆಗಳ ಕುರಿತು ಜೈಶಂಕರ್ ಚರ್ಚೆ ನಡೆಸಲಿದ್ದಾರೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನೆರೆ ಪೀಡಿತ ಪ್ರದೇಶಗಳಲ್ಲಿ ಕೇಂದ್ರ ಗೃಹಸಚಿವ ಅಮಿತ್ ಶಾ ಇಂದು ವ್ಯೆಮಾನಿಕ ಸಮೀಕ್ಷೆ ನಡೆಸಿದರು ಕರ್ನಾಟಕದ ಬೆಳಗಾವಿ ಮತ್ತು ಮಹಾರಾಷ್ಟದ ಕೊಲ್ಲಾಪುರ ಮತ್ತು ಸಾಂಗ್ಲಿಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೆರೆ ಸಂತ್ರಸ್ತರ ಸಂಕಷ್ನ ನಿವಾರಿಸಲು ಬದ್ದವಾಗಿವೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ವ್ಲೆಮಾನಿಕ ಸಮೀಕ್ಷೆ ನಂತರ ದೆಳಗಾವಿಯ ಸಾಂಭ್ರಾ ವಿಮಾನ ನಿಲ್ದಾಣದಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ರಾಜ್ಯದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು

ಕೇಂದ್ರ ಗ್ಬಹ ಸಚಿವರ ಸಭೆಯ ಬಳಿಕ ಮುಖ್ಯಮಂತ್ರಿ ಬಿ ಎಸ್

ಇದರ ಜೊತೆಗೆ ಸಾವಿರಾರೂ ಕೋಟಿ ರೂಪಾಯಿ ಬೆಳೆ ಫಸಲು ಕೂಡ ಹಾನಿಯಾಗಿದೆ

ರಾಜ್ಲದಲ್ಲಿ ಮಳೆ ಮತ್ತು ಪ್ರವಾಹದಿಂದ ಭಾರಿ ನಷ್ಷವಾಗಿರುವ ಹಿನ್ನೆಲೆಯಲ್ಲಿ ಕೂಡಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಭೇಟ ನೀಡಬೇಕೆಂದು ಕಾಂಗ್ರೆಸ್ ಮುಖಂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ಪ್ರವಾಹ ಪೀಡಿತ ಕೇರಳ ರಾಜ್ಯದಲ್ಲಿ ಮಳೆ ಅಭ್ಲರ ತಗ್ಗಿದ್ದು ಪರಿಹಾರ ಮತ್ತು ರಕ್ಷಣಾ ಕಾರ್ಯ ಚುರುಕುಗೊಂಡಿದೆ

ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಮ್ಮ ಲೋಕಸಭಾ ಕ್ಷೇತ್ರ ವಯನಾಡಿಗೆ ಭೇಟ ನೀಡಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯ ಕುರಿತು ಪರಾಮರ್ಶೆ ನಡೆಸಲಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಮುಂದಿನ ಕೆಲವು ದಿನಗಳ ಕಾಲ ವಯನಾಡಿನಲ್ಲಿದ್ದು ಜಿಲ್ಲಾ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವುದಾಗಿ ತಿಳಿಸಿದ್ದಾರೆ ಮಹಾರಾಷ್ಟದಲ್ಲಿ ಪ್ರವಾಹ ಪರಿಸ್ಥಿತಿ ಸುಧಾರಿಸಿದೆ ನೀರಿನ ಮಟ್ಟ ತಗ್ಗಿದ್ದು ಪರಿಹಾರ ಕಾರ್ಯ ಸಮರೋಪಾದಿಯಲ್ಲಿ ಸಾಗಿದೆ

ಪ್ರವಾಹ ಪೀಡಿತ ಮಹಾರಾಷ್ಸ ಕರ್ನಾಟಕ ಮತ್ತು ಕೇರಳ ರಾಜ್ಗಳಿಗೆ ಕಳುಹಿಸುವ ಪರಿಹಾರ ಸಾಮಗ್ರಿಗಳಿಗೆ ರೈಲ್ವೇ ಯಾವುದೇ ಶುಲ್ಕ ವಿಧಿಸುವುದಿಲ್ಲ ಎಂದು ಇಲಾಖೆ ತಿಳಿಸಿದೆ ಈ ಸಂಬಂಧ ಎಲ್ಲಾ ವ್ಯವಸ್ಥಾಪಕರಿಗೂ ನಿರ್ದೇಶನ ನೀಡಿರುವ ಸಚಿವಾಲಯ ಅಂತಾರಾಜ್ಯ ಹಾಗೂ ಹೊರರಾಜ್ಜಗಳಿಗೆ ಕಳುಹಿಸುವ ಅಗತ್ಯ ಪರಿಹಾರ ಸಾಮಗ್ರಿಗಳ ಮೇಲೆ ಯಾವುದೇ ಶುಲ್ತ ವಿಧಿಸದೇ ಉಚಿತವಾಗಿ ಸಾಗಣೆ ಮಾಡಬೇಕೆಂದು ತಿಳಿಸಿದೆ ಬಾಧಿತ ರಾಜ್ಯಗಳಿಗೆ ಎಲ್ಲಾ ಸರ್ಕಾರಿ ಸಂಸ್ಟೆಗಳು ಹಾಗೂ ಇತರರು ಉಚಿತವಾಗಿ ರೈಲುಗಳಲ್ಲಿ ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಬಹುದಾಗಿದೆ

ಹ್ನೆದರಾಬಾದ್ ಮುಕ್ತ ಬ್ಲಾಡ್ಡಿಂಟನ್ ಚಾಂಪಿಯನ್ ಶಿಪ್ನಲ್ಲಿ ಸೌರಭ್ ವರ್ಮಾ ಪುರುಪರ ಸಿಂಗಲ್ಪ್ ಗೆದ್ದಿದ್ದಾರೆ

ಮಹಿಳೆಯರ ಡಬಲ್ಸನಲ್ಲಿ ಅಶ್ವಿನಿ ಪೊನ್ನಪ್ಪ ಮತ್ತು ಎನ್ ಸಿಕ್ಕಿರೆಡ್ಡಿ ರನ್ನರ್ ಅಪ್ ಆಗಿದ್ದಾರೆ

ಟಾಸ್ ಗೆದ್ದ ಭಾರತ ತಂಡ ಬ್ಚಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ

ಗಯಾನಾದಲ್ಲಿ ನಡೆದ ಮೊದಲ ಪಂದ್ಯ ಮಳೆಯಿಂದಾಗಿ ರದ್ದುಗೊಂಡಿತ್ತು ಆಕಾಶವಾಣಿ ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ವೀಕ್ಷಕ ವಿವರಣೆ ಬಿತ್ತರಿಸುತ್ತಿದೆ